ಹವಾಮಾನ ವೈಪರೀತ್ವದಿಂದ ಮೃತಪಟ್ಟವರ ಕುಟುಂಬಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಲಕ್ತಪಡಿಸಿದ್ದಾರೆ ವಾಯುವ್ನ ಭಾಗದಲ್ಲಿ ಉಂಟಾದ ಹವಾಮಾನ ವೈಪರೀತ್ನದಿಂದಾಗಿ ಸಮಸ್ನೆ ತಲೆದೋರಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿ ಡಾ

ಗೋಡೆಗಳು ಕುಸಿದ ಹಾಗೂ ಮರಗಳು ಉರುಳಿದ ಪರಿಣಾಮ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಪಲವಾರು ಜಿಲ್ಲೆಗಳಲ್ಲಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ ಜನರು ಮತ್ತು ಆಸ್ತಿಪಾಸ್ತಿ ರಕ್ಷಣೆಗೆ ತ್ರಮ ಕ್ಲೆಗೊಳ್ಲಬೇಕೆಂದೂ ಹಾಗೂ ಸಂತ್ರಸ್ತ ಕುಟುಂಬಗಳಿಗೆ ಪಣಕಾಸು ನೆರವು ಒದಗಿಸಬೇಕೆಂದೂ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಕ್ಕೆ ಸೂಚಿಸಿದೆ

ಪ್ಲಿಮ ಬಂಗಾಳದಲ್ಲಿ ಪಂಚಾಯತ್ ಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ ರಾಜ್ಯದ ಕೆಲವೆಡೆ ಚುನಾವಣಾ ಸಂಬಂಧಿ ಹಿಂಸಾಚಾರಗಳು ನಡೆದಿರುವ ಬಗ್ಗೆ ವರದಿಗಳು ಬಂದಿವೆ

ಗುರುವಾರದಂದು ಮತಎಣಿಕೆಗೆ ವ್ವವಸ್ಥೆ ಮಾಡಲಾಗಿದೆ

ಹೆಬ್ಲಾಳ ಕ್ಷೇತ್ರದ ಮತಗಟ್ಟೆಯಲ್ಲಿ ಇವಿಎಂ ಯಂತ್ರದ ಲೋಪದ ಹಿನ್ನೆಲೆಯಲ್ಲಿ ಮತ್ತು ಕುಷ್ಷಗಿಯ ಎರಡು ಮತಗಟ್ಟೆಗಳಲ್ಲಿ ಮತದಾರರ ಹೆಸರುಗಳು ತಪ್ಪಾಗಿ ಮುದ್ರಣವಾಗಿದ್ದ ಹಿನ್ನೆಲೆಯಲ್ಲಿ ಈ ಮತಗಟ್ಟೆಗಳಲ್ಲಿ ಚುನಾವಣಾ ಆಯೋಗ ಮರು ಮತದಾನಕ್ಕೆ ಆದೇತಿಸಿತ್ತು ರಾಜ್ನ ವಿಧಾನಸಭಾ ಚುನಾವಣೆಗೆ ಶನಿವಾರದಂದು ಮತದಾನ ನಡೆದಿತ್ತು ಮತಎಣಿಕೆ ನಾಳೆ ನಡೆಯಲಿದೆ

ಅತಿ ಹೆಚ್ಚು ಸ್ತೀಪ್ ಚಟುವಟಕೆಗಳು ಮತ್ತು ಬೂತ್ ಮಟ್ಟದಲ್ಲಿ ಕಲ್ಲಿಸಲಾದ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ಈ ಬಾರಿ ದಾಖಲೆಯ ಮತದಾನವಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ದಾರೆ

ಬಿಜೆಪಿಯ ರಾಷ್ಷೀಯ ಪದಾಧಿಕಾರಿಗಳ ಸಭೆ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು ನಡೆಯುತ್ತಿದೆ ಮುಂದಿನ ವರ್ಷ ನಡೆಯಲರುವ ಲೋಕಸಭಾ ಚುನಾವಣೆ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಹಾಗೂ ಹಲವು ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಮಹತ್ತದ ಚರ್ಚೆ ನಡೆಯುತ್ತಿದೆ ಈ ವರ್ಷಾಂತ್ಯದ ವೇಳೆಗೆ ಮಧ್ಯಪ್ರದೇಶ ರಾಜಸ್ಥಾನ್ ಹಾಗೂ ಚತ್ತೀಸ್ಗಢ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆ ನಡೆಯಲಿದೆ

ಪಕ್ಷದ ಮೂಲಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯನ್ನುದ್ಗೇತಿಸಿ ಮಾತನಾಡಲಿದ್ಗು ಮುಂದಿನ ಚುನಾವಣೆಗೆ ಪಕ್ಷ ಸಜ್ನಾಗುವ ಕುರಿತಂತೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡುವ ನಿರೀಕ್ಷೆ ಇದೆ ಒಡಿತಾದ ಕಂಧಮಾಲ್ ಮತ್ತು ಬಲಾಂಗಿರ್ ಜಿಲ್ಲೆಗಳಲ್ಲಿ ಭದ್ರತಾ ಪಡೆ ನಡೆಸಿದ ಶ್ರತ್ನೇಕ ಎನ್ ಕೌಂಟರ್ ನಲ್ಲಿ ಇಬ್ಲರು ಮಹಿಳೆಯರು ಸೇರಿ ಕನಿಷ್ಣ ಆರು ಮಂದಿ ಮಾವೋವಾದಿಗಳು ಮೃತಪಟ್ಟಿದ್ಗಾರೆ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

ನಕ್ಷಲ್ ಚಟುವಟಕೆಗಳನ್ನು ಪತ್ತಿಕ್ಕಲು ಪೊಲೀಸರು ಕ್ರಿಯಾ ಯೋಜನೆಯೊಂದನ್ನು ಸಿದ್ಲಪಡಿಸಿದ್ದಾರೆ ಮತ್ತು ಒಡಿಶಾ ರಾಜ್ಯವನ್ನು ನಕ್ಷಲ್ ಮುಕ್ತ ಮಾಡಬೇಕೆಂದು ಪ್ರಯತ್ನಗಳನ್ನು ಕ್ಲೆಗೊಂಡಿದ್ದಾರೆ ಎಂದು ರಾಜ್ಯ ಡಿಜಿಪಿ ಡಾ

ಶರ್ಮಾ ಹೇಳಿದ್ದಾರೆ ಉತ್ತರ ಕೊರಿಯಾ ತನ್ನ ಅಣ್ಣಸ್ತಗಳನ್ನು ನಿರ್ಮೂಲನೆ ಮಾಡಿದರೆ ಆ ರಾಷ್ಟದ ಮೇಲೆ ವಿಧಿಸಿರುವ ನಿರ್ಬಂಧವನ್ನು ತೆರವುಗೊಳಿಸುವುದಾಗಿ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪೆ ಹೇಳಿದ್ದಾರೆ ವಾಷಿಂಗ್ನನ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಕೊರಿಯಾ ತನ್ನ ನಿಲುವು ಬದಲಾಯಿಸಿಕೊಂಡರೆ ಆ ದೇಶಕ್ಕೆ ವಿದ್ಯುತ್ ಸೌಲಭ್ಯ ಕೃಷಿ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಸೂಕ್ತ ನೆರವು ಕಲ್ಪಿಸಲಾಗುವುದು ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಅಣ್ಣಸ್ತಗಳನ್ನು ನಾಶಪಡಿಸುವ ಕುರಿತು ಹೇಳಕೆ ನೀಡುವ ನಿರೀಕ್ಷೆ ಇದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಇಂದು ಸ್ಕೋಟವೊಂದು ಸಂಭವಿಸಿದ್ದು ಓರ್ವ ವಕ್ಷಿ ಗಾಯಗೊಂಡಿರುವುದಾಗಿ ಈಸ್ಟ್ ಜಾವಾ ಪೊಲೀಸ್ ವಕ್ತಾರ ಫ್ರಾನ್ಸ್ ಬರೂಂಗ್ ಮಂಗೇರಾ ಹೇಳಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಏರಿಕೆಯಾಗಿದೆ

ಇದರೊಂದಿಗೆ ಫ್ಲೇ ಆಫ್ ಹಾದಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಹಿಂದಿಕ್ಕ ಅಂಕಪಟ್ಟಯಲ್ಲಿ ಮೇಲಕ್ಕೇರಿದೆ

ನಿನ್ನೆ ನಡೆದ ಮತ್ತೊಂದು ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಜೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋಲನುಭವಿಸಿದೆ

ಈ ಯೋಜನೆಯಡಿಯಲ್ಲಿ ದೇತೀಯವಾಗಿ ಪಲವು ಶಸ್ತಾಸ್ತಗಳನ್ನು ಹಾಗೂ ಬ್ರಾಂಕ್ಗಳನ್ನು ತಯಾರಿಸಲಾಗುವುದು